ನರೂರ್ ಗ್ರಾಮದಲ್ಲಿ ಎನ್ಜಿಒ ಸಂಸ್ವೆಯೊಂದು ನಡೆಸಲಿರುವ ಕೊಠಡಿಯಿಂದ ಕಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಅಲ್ಲಿನ ಪಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಬಳಿಕ ಅಲ್ಲಿನ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎರಡು ದಿನ ಅವರು ವಾರಣಾಸಿಯಲ್ಲಿ ಉಳಿಯಲಿದ್ಲು ಮಕ್ಕಳೊಂದಿಗೆ ಚಲನಚಿತ್ರವೊಂದನ್ನು ವೀಕ್ಷಿಸಲಿದ್ಲಾರೆ ಡಿಎಲ್ಡಬ್ಲೊ ಕ್ನಾಂಪಸ್ಗೆ ಭೇಟಿ ನೀಡಲಿರುವ ಪ್ರಧಾನಿ ಕಾಶಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಪ್ರಧಾನಿಯವರ ಭೇಟ ಹಾಗೂ ಹುಟ್ಲುಹಬ್ಬ ಆಚರಣೆಗೆ ವಾರಣಾಸಿಯಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಜನ್ನದಿನವನ್ನು ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಆಚರಿಸುತ್ತಿದ್ದಾರೆ ಭಾರತೀಯ ಬಾಹ್ಯಾಕಾತ ಸಂಶೋಧನಾ ಸಂಶ್ವೆ ಇಸ್ತೋ ಬ್ರಿಟನ್ನ ಎರಡು ಉಪಗ್ರಹಗಳನ್ನು ನಿನ್ನೆ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿದೆ

ಅರಣ್ಯ ನಕ್ಷೆ ರಚನೆ ಭೂಮಿಯ ಬಳಕೆ ಹಿಮಪಾತ ಸೇರಿದಂತೆ ಪ್ರವಾಪ ಮತ್ತಿತರ ಪ್ರಾಕೃತಿಕ ವಿಕೋಪ ನಿರ್ವಹಣೆಯಲ್ಲಿ ಈ ಉಪ್ರಹಗಳು ಬಳಕೆಯಾಗಲಿವೆ ಹೆಚ್ಚು ರೆಸಲೂಷನ್ ಆಪ್ಟಿಕಲ್ ಹೊಂದಿದ ಭೂಮಿಯ ನಿಗಾ ವಹಿಸುವ ಈ ಉಪ್ರಹಗಳು ಪರಿಸರ ನಿರ್ವಹಣೆ ನಗರ ನಿರ್ವಹಣೆ ಮತ್ತು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಯಲ್ಲಿ ಬಳಕೆಯಾಗಲಿವೆ

ಇಸ್ರೋ ಸಾಧನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದು ಅಲ್ಲಿನ ವಿಜ್ವಾನಿಗಳನ್ನು ಅಭಿನಂದಿಸಿದ್ದಾರೆ

ಪ್ರಸಕ್ತ ವರ್ಷದಲ್ಲಿನ ಉಳಿದ ಮೂರು ತಿಂಗಳು ಹಾಗೂ ಮುಂದಿನ ವರ್ಷದ ಮೊದಲ ಮೂರು ತಿಂಗಳಲ್ಲಿ ಪ್ರತಿ ಎರಡು ವಾರಗಳಿಗೊಮ್ನೆ ಹಲವು ಉಡಾವಣೆಗಳನ್ನು ನಡೆಸಲು ಸಂಸ್ವೆ ಯೋಜಿಸಿದೆ ಎಂದು ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷ ಡಾ ಕೆ ಶಿವನ್ ಹೇಳಿದ್ದಾರೆ

ರಾಜಸ್ತಾನದಲ್ಲಿ ವಿಧಾನಸಭಾ ಚುನಾವಣಾ ಸಿದ್ದತೆಯನ್ನು ಚುನಾವಣಾ ಆಯೋಗ ಇಂದು ಮತ್ತು ನಾಳೆ ಪರಾಮರ್ಶೆ ಮಾಡಲಿದೆ ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರಾ ಉಪ ಅಯುಕ್ತ ಸಂದೀಪ್ ಸಕ್ಲೇನಾ ಮತ್ತು ಇತರ ಅಧಿಕಾರಿಗಳು ಸಿದ್ದತೆ ಪರಿಶೀಲಿಸಲಿದ್ದಾರೆ ರಾಜಸ್ತಾನ ಮುಖ್ಯ ಚುನಾವಣಾ ಅಧಿಕಾರಿ ಆನಂದ್ ಕುಮಾರ್ ಜೈಪುರದಲ್ಲಿಂದು ರಾಷ್ಷೀಯ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಚುನಾವಣಾ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಹಿರಿಯ ಮೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಎಲ್ಲರಿಗೂ ಗುಣಮಟ್ಲದ ಮತ್ತು ಸಮಾನ ಶಿಕ್ಷಣ ನೀಡಲು ಸರ್ಕಾರ ಬದ್ಗ ಎಂದು ಮಾನವ ಸಂಪನ್ನೂಲ ಅಭಿವ್ಯದ್ಲಿ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಪ್ರಸಕ್ತ ವರ್ಷದಿಂದ ಜೆಇಇ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳ ಪದ್ದತಿ ಬದಲಾಗಲಿದ್ದು ಲಿಖಿತ ಮಾದರಿ ಬದಲಿಗೆ ಕಂಪ್ಯೂಟರ್ ಆಧಾರಿತವಾಗಲಿದೆ ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಅಗತ್ಯ ಸಿದ್ದತೆ ಮಾಡಿಕೊಳ್ಳಲು ಈ ಕೇಂದ್ರಗಳು ನೆರವಾಗಲಿವೆ ಎಂದು ಅವರು ತಿಳಿಸಿದರು ಭಾರತ ಇಡೀ ವಿಶ್ವವನ್ನೇ ಒಂದು ಕುಟುಂಬವಾಗಿ ನೋಡುವ ವಸುಧೈವ ಕುಟುಂಬಕಂ ಮನೋಭಾವ ಹೊಂದಿದ್ದು ಪಂಚಿಕೊಳ್ಳುವ ತತ್ವದಲ್ಲಿ ವಿಶ್ವಾಸವಿರಿಸಿದೆ ಎಂದು ಉಪರಾಷ್ಲಪತಿ ಎಂ ವೆಂಕಯ್ಲನಾಯ್ಡು ಹೇಳಿದ್ದಾರೆ ಮಾಲ್ಲಾದ ಫ್ಲೋರಿಯಾನದಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಅವರು ಭಾರತ ಯಾವುದೇ ರಾಷ್ಷದ ಮೇಲೆ ಆಕ್ರಮಣ ಹೊಂದಿದ ಉದಾಹರಣೆ ಇಲ್ಲ ಅದು ಎಲ್ಲರೊಂದಿಗೆ ಸಾಮರಸ್ನದಿಂದ ಇರಲು ಬಯಸುತ್ತದೆ ಎಂದರು ಇತರ ರಾಷ್ಲಗಳೊಂದಿಗೆ ಬಾಂಧವ್ನ ಬಲವರ್ಧನೆಯಲ್ಲಿ ಅನಿವಾಸಿ ಭಾರತೀಯರ ಪಾತ್ರ ನಿರ್ಣಾಯಕ ಎಂದು ಉಪರಾಷ್ಲಪತಿ ಇವರು ಭಾರತೀಯ ಕಲೆ ಸಂಸ್ಕೃತಿ ಪರಂಪರೆ ಮುಂತಾದವುಗಳ ಅನಧಿಕೃತಿ ರಾಯಭಾರಿಗಳಂತಿದ್ದಾರೆ ಎಂದರು ಜಗತ್ತಿನಾದ್ಯಂತ ಎಲ್ಲ ಸಮಾಜ ಮತ್ತು ಸಮುದಾಯಗಳೊಂದಿಗೆ ಸಾಮರಸ್ನದಿಂದ ಬದುಕುತ್ತಿರುವ ಭಾರತೀಯರು ಎಲ್ಲ ವಲಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ತಮ್ಮ ಕಾರ್ಯದ ಮೂಲಕ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಎಂದು ಅವರು ಹೇಳಿದರು ಸರ್ಬಿಯಾ ಮತ್ತು ರೊಮಾನಿಯಾ ಸೇರಿದಂತೆ ಮೂರು ರಾಷ್ಟಗಳ ಭೇಟಿಯಲ್ಲಿರುವ ಉಪರಾಷ್ಟಪತಿ ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ನಿನ್ನೆ ಮಾಲ್ಲಾ ತಲುಪಿದರು ಜಮ್ನುವಿನ ಭಾರತ ಪಾಕ್ ಅಂತಾರಾಷ್ಲೀಯ ಗಡಿಭಾಗದಲ್ಲಿ ಸ್ನಾರ್ಟ್ ಫೆನ್ಸಿಂಗ್ನ ಪ್ರಾಯೋಗಿಕ ಯೋಜನೆಗೆ ಕೇಂದ್ರ ಗ್ಟಪಮಂತ್ರಿ ರಾಜನಾಥ್ಸಿಂಗ್ ಇಂದು ಚಾಲನೆ ನೀಡಲಿದ್ದಾರೆ ಇಂಡೋ ಪಾಕ್ ಅಂತಾರಾಷ್ಸೀಯ ಗಡಿಭಾಗದಲ್ಲಿನ ಭದ್ರತಾ ಪರಿಸ್ಲಿತಿಯನ್ನು ಪರಿಶೀಲಿಸಲಿರುವ ಸಚಿವರು ಆದೇಶ ನಿಯಂತ್ರಣ ಕೇಂದ್ರಗಳು ಹಾಗೂ ಗಡಿ ಹೊರಕಾಣೆಗಳಿಗೆ ಭೇಟಿ ನೀಡಲಿದ್ದಾರೆ ಇಂದು ಬೆಳಿಗ್ಗೆ ಜಮ್ನುವಿನ ಮ್ಲೋರಾದಲ್ಲಿರುವ ಗಡಿಭದ್ರತಾ ಪಡೆಯ ಪ್ರಧಾನ ಕಚೇರಿಯನ್ನು ತಲುಪಲಿರುವ ಗ್ಭಹಸಚಿವ ರಾಜನಾಥ್ಸಿಂಗ್ ಸಮಗ್ರ ಗಡಿ ನಿರ್ವಹಣಾ ವ್ಯವಸ್ವೆಯ ಭಾಗವಾಗಿ ಪಡೆ ಕೈಗೊಂಡಿರುವ ಈ ಯೋಜನೆಗೆ ಅಧಿಕೃತ ಜಾಲನೆ ನೀಡಲಿದ್ಲಾರೆ ನಂತರ ಬಿಎಸ್ಎಫ್ನ ಉನ್ನತ ಅಧಿಕಾರಿಗಳೊಂದಿಗೆ ಜಮ್ನುವಿನ ಗಡಿಭಾಗದ ಭದ್ರತೆಯನ್ನು ಪರಿಶೀಲಿಸಲಿದ್ದಾರೆ ಜಮ್ಮುವಿನ ಅಂತಾರಾಷ್ಷಿಯ ಗಡಿ ಸೇರಿದಂತೆ ಎರಡು ಭಾಗಗಳಲ್ಲಿ ಈ ಸ್ನಾರ್ಟ್ ಫೆನ್ಸಿಂಗ್ನ ಪ್ರಾಯೋಗಿಕ ಯೋಜನೆ ರೂಪಿಸಲಾಗಿದ್ದು ಇದರಿಂದ ವಾಸ್ತವಿಕವಾಗಿ ಉಗ್ರರ ನುಸುಳುವಿಕೆಗೆ ಕಡಿವಾಣ ಬೀಳಲಿದೆ ಹಾಗೂ ಗಡಿ ಉಲ್ಲಂಘನೆಯನ್ನು ತಡೆಯಬಹುದಾಗಿದೆ ಗ್ವಹಸಚಿವ ರಾಜನಾಥ್ಸಿಂಗ್ ಅವರೊಂದಿಗೆ ಪ್ರಧಾನಿ ಕಾರ್ನಾಲಯದ ರಾಜ್ಯ ಸಚಿವ ಡಾ ಜತೇಂದ್ರಸಿಂಗ್ ಅವರು ತೆರಳಲಿದ್ಲಾರೆ ಜಮ್ನುವಿನ ಹೊರಭಾಗದ ಮಕ್ತಾಲ್ನ ಗಡಿಭಾಗದಲ್ಲಿನ ಜನರೊಂದಿಗೆ ಕೇಂದ್ರ ಗ್ಬಹಸಚಿವರು ಮಾತನಾಡಲಿದ್ದಾರೆ

ನ್ಯಾಯಮೂರ್ತಿ ಮುಕುಲ್ ಮುದ್ಗಲ್ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಿನ್ನೆ ಸಮಿತಿ ಸಭೆ ನಡೆದಿದ್ದು ವಿಜಯ್ ಶರ್ಮಾ ಬಾಕ್ಲಿಂಗ್ ತರಬೇತುದಾರ ಸಿ ಎ ಕುಟ್ಲಪ್ಪ ಹಾಗೂ ಟೇಬಲ್ ಟೆನಿಸ್ ತರಬೇತುದಾರ ಶ್ರೀನಿವಾಸ್ ರಾವ್ ಅವರನ್ನು ದ್ರೋಣಾಚಾರ್ಯ ಪ್ರಶಸ್ತಿಗೆ ಶಿಫಾರಸ್ನು ಮಾಡಲಾಗಿತ್ತು ಸೇನೆಗೆ ತರಬೇತಿ ನೀಡುತ್ತಿರುವ ಕುಟ್ಟಪ್ಪ ಅವರು ಭಾರತೀಯ ಬಾಕ್ಸಿಂಗ್ನಲ್ಲಿ ಒಂದು ದಶಕಕ್ಕೂ ಹೆಚ್ಚು ಕಾಲ ತಮ್ನನ್ನು ತೊಡಗಿಸಿಕೊಂಡಿದ್ದಾರೆ ಆಶಿತ್ ನೆಪ್ರಾ ಮತ್ತು ರಿಷಭ್ ಪಂತ್ ಅವರಿಗೆ ತರಬೇತಿ ನೀಡಿರುವ ತಾರಕ್ ಸಿನ್ಹಾ ಅವರನ್ನು ದ್ರೋಣಾಚಾರ್ಯ ಜೀವಮಾನ ಪ್ರಶಸ್ತಿಗೆ ಶಿಫಾರಸ್ನು ಮಾಡಲಾಗಿತ್ತು ಇವರೊಂದಿಗೆ ಪಾಕಿಯಲ್ಲಿ ಕ್ಲಾರೆನ್ಸ್ ಲೋಬೋ ಜೂಡೋನ್ಲಲಿ ಜಿವಾನ್ ಅವರೂ ಸೇರ್ಪಡೆಯಾಗಿದ್ದರು ಪ್ರಕಿಷ್ಠಿತ ಧ್ನಾನ್ಜಂದ್ ಪ್ರಶಸ್ತಿಗೆ ಹಾಕಿಯಲ್ಲಿ ಭರತ್ ಚೇಟ್ರಿ ಆರ್ಚರಿಯಲ್ಲಿ ಸತ್ನದೇವ್ ಪ್ರಸಾದ್ ಹಾಗು ಕುಸ್ತಿಯಲ್ಲಿ ದಾಡು ಚೌಗಲೆ ಹೆಸರುಗಳನ್ನು ಶಿಫಾರಸ್ಸು ಮಾಡಲಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಶಂಸನೀಯ ಹಾಗೂ ಅರ್ಹ ಸಾಧನೆ ಕಾರ್ಯ ಮಾಡಿದ ತರಬೇತುದಾರರಿಗೆ ಪ್ರತಿಷ್ಠಿತ ದ್ರೋಣಾಚಾರ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ

ಅಮೆರಿಕಾದ ಉತ್ತರ ಕರೋಲಿನಾದತ್ತ ಫ್ಲಾರೆನ್ಸ್ ಚಂಡಮಾರುತ ಸಾಗಿದ್ದು ದಾಖಲೆ ಮಳೆಯಾಗಿದೆ